ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಮಹಾರಾಷ್ಷದಲ್ಲಿರುವ ಶಿರಡಿಗೆ ಭೇಟಿ ಶ್ರೀ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ನ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ವಾಪನೆ ಮತ್ತು ನಾಮಫಲಕ ಅನಾವರಣ

ಶಬರಿಮಲೆ ದೇವಾಲಯಕ್ಕೆ ಎಲ್ಲಾ ವಯೋಮಾನದ ಮಹಿಳೆಯರ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಸಮರ್ಪಕ ಪರಿಹಾರ ಕಂಡುಕೊಳ್ಳಲು ತಿರುವನಂತಪುರದಲ್ಲಿಂದು ತಿರುವಾಂಕುರ್ ದೇವಸ್ತಂ ಮಂಡಳಿ ಸಭೆ

ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಮೊದಲ ಪಟ್ಟ ಪ್ರಕಟಿಸಿದ ಕಾಂಗ್ರೆಸ್ ಮತ್ತು ಬಿಎಸ್ಒಿ

ದೇಶಾದ್ಲಂತ ಇಂದು ಸಂಭ್ರಮ ಸಡಗರದಿಂದ ದುರ್ಗಾ ಪೂಜೆ ಆಚರಣೆ ಕರ್ನಾಟಕದ ಅರಮನೆ ನಗರಿ ಮ್ನೆಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಮುಖ್ನಮಂತ್ರಿ ಇಂದು ಮಧ್ನಾಪ್ಯ ಚಾಲನೆ

ಹೆಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಮಹಾರಾಷ್ಟದಲ್ಲಿರುವ ಶಿರಡಿಗೆ ಭೇಟಿ ನೀಡಲಿದ್ದಾರೆ ಅಲ್ಲಿ ಅವರು ಶ್ರೀ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದು ನಾಮಫಲಕವನ್ನೂ ಅನಾವರಣಗೊಳಿಸಲಿದ್ದಾರೆ ಅಲ್ಲದೇ ಶ್ರೀ ಸಾಯಿಬಾಬಾ ಸಮಾಧಿ ಶತಮಾನೋತ್ಸವ ವರ್ಷದ ನೆನಪಿಗಾಗಿ ಬೆಳ್ಳಿ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ ಜತೆಗೆ ಶ್ರೀ ಸಾಯಿಬಾಬಾ ಸಮಾಧಿ ಟೆಂಪಲ್ನ ಸಂಕೀರ್ಣಕ್ಕೂ ಭೇಟಿ ನೀಡಲಿದ್ದಾರೆ ಬಳಿಕ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ನರೇಂದ್ರ ಮೋದಿ ಶ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಫಲಾನುಭವಿಗಳಿಗೆ ಗೃಹಪ್ರವೇಶಕ್ಕಾಗಿ ಮನೆಗಳ ಬೀಗ ಹಸ್ತಾಂತರಿಸುವರು ಅಲ್ಲದೇ ಸಾರ್ವಜನಿಕ ಸಭೆ ಉದ್ದೇಶಿಸಿಯೂ ಭಾಷಣ ಮಾಡಲಿದ್ದಾರೆ

ದೇಶವನ್ನು ಬಾಧಿಸುವ ವಿಕೋಪಗಳ ಪರಿಣಾಮಕಾರಿ ನಿರ್ವಹಣೆ ಹಾಗೂ ಪ್ರತಿ ಸ್ವಂದನೆಯ ಎನ್ಡಿಎಂಎದ ಕಾರ್ಯಚಟುವಟಿಕೆಗಳನ್ನು ಅವರು ಪರಾಮರ್ಶಿಸಿದರು ಅಲ್ಲದೇ ಪ್ರಾಧಿಕಾರ ಈಗ ಕೈಗೆತ್ತಿಕೊಂಡಿರುವ ಯೋಜನೆಗಳನ್ನು ಸಹ ಪ್ರಧಾನಮಂತ್ರಿಯವರು ಪರಿಶೀಲಿಸಿದರು ಜೀವ ಮತ್ತು ಆಸ್ತಿಪಾಸ್ತಿ ಸಂರಕ್ಷಣೆಗೆ ಪರಿಣಾಮಕಾರಿಯಾಗಿ ಸ್ವಂದಿಸಲು ಸಂಬಂಧಿಸಿದ ಹಲವಾರು ಸಂಸ್ಥೆಗಳು ಜಂಟಿ ಪ್ರಯತ್ನಗಳನ್ನು ಹಾಗೂ ಉತ್ತಮ ಸಮನ್ವಯತೆಯನ್ನು ಹೊಂದಬೇಕಾದ ಅಗತ್ಯವಿದೆ ಎಂದು ಅವರು ಒತ್ತಿ ಹೇಳಿದರು ವಿಕೋಪ ನಿರ್ವಹಣಾ ಕ್ಷೇತ್ರದಲ್ಲಿ ಜಾಗತಿಕ ಪರಿಣತಿಯನ್ನು ತರುವ ಅವಶ್ಯಕತೆಯಿದೆ ಎಂದು ನರೇಂದ್ರ ಮೋದಿ ಇದೇ ವೇಳೆ ತಿಳಿಸಿದರು ಹೆಡ್ ಶಬರಿಮಲೆ ದೇವಾಲಯಕ್ಕೆ ವಯಸ್ಸಿನ ಮಹಿಳೆಯರ ಪ್ರವೇಶಕ್ಕೆ ಅನುಕೂಲಕರವಾದ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ತಿರುವನಂತಪುರದಲ್ಲಿಂದು ತಿರುವಾಂಕುರ್ ದೇವಸ್ವಂ ಮಂಡಳಿ ಸಭೆ ಸೇರಲಿದೆ ದೇವಸ್ಥಾನದ ಆಡಳಿತ ನೋಡಿಕೊಳ್ಳುವ ದೇವಸ್ವಂ ಮಂಡಳಿಯು ಪರಿಸ್ಥಿತಿ ಶಾಂತವಾಗಿಸಲು ಮತ್ತು ಈಗಿನ ಬಿಗುವಿನ ವಾತಾವರಣ ಅಂತ್ಯಗೊಳಿಸಲು ಯಾವುದೇ ರೀತಿಯ ರಾಜಿಗಾಗಿ ಸಿದ್ಧವಿರುವುದಾಗಿ ಮಂಡಳಿಯ ಅಧ್ಯಕ್ಷ ಎ ಪದ್ಮಕುಮಾರ್ ತಿಳಿಸಿದ್ದಾರೆ

ಹಾಲಿ ಶಾಸಕರಾದ ಕವಾಸಿ ಲಬ್ಮಾ ಅವರು ಕೊಂಟಾ ಕ್ಷೇತ್ರದಿಂದ ಬಸ್ತಾರ್ನಿಂದ ಲಬೇಶ್ವರ್ ಬಗೇಲ್ ಮತ್ತು ದಂತೇವಾಡದಿಂದ ದೇವತಿ ಕರ್ಮಾ ಚುನಾವಣೆ ಎದುರಿಸಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಕೇಂದ್ರೀಯ ಚುನಾವಣಾ ಸಮಿತಿಯು ಈ ಹೆಸರುಗಳಿಗೆ ಅನುಮೋದನೆ ನೀಡಿದೆ

ಎಸ್ ಪಿ ಅಭ್ಯರ್ಥಿಗಳು ಸ್ವರ್ಧಿಸಲಿದ್ದಾರೆ ಅಜಿತ್ ಜೋಗಿ ಅವರನ್ನು ಮೈತ್ರಿ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಲಾಗಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಟಿಟ್ಲ ಚಂಡಮಾರುತ ಬಾಧಿತ ಪ್ರದೇಶಗಳಲ್ಲಿ ಪರಿಹಾರ ಮತ್ತು ಪುನರ್ ವಸತಿ ಕಾರ್ಯ ಕೈಗೊಳ್ಳಲು ತುರ್ತಾಗಿ ಸಾವಿರ ಕೋಟ ರೂಪಾಯಿ ಬಿಡುಗಡೆ ಮಾಡುವಂತೆ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಿಕ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಿದ್ದಾರೆ ಈ ಕುರಿತು ನಿನ್ನ ಸಂಜೆ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿರುವ ಒಡಿಶಾ ಮುಖ್ಯಮಂತ್ರಿ ರಾಷ್ಟೀಯ ವಿಪತ್ತು ಪ್ರತಿಕ್ರಿಯ ನಿಧಿಯಿಂದ ಪರಿಹಾರದ ಹಣ ನೀಡುವಂತೆ ಕೋರಿದ್ದಾರೆ ಕಾರ್ಯಸ್ವಳದಲ್ಲಿ ಲೈಂಗಿಕ ಕಿರುಕುಳದ ದೂರುಗಳನ್ನು ತ್ವರಿತವಾಗಿ ತೀರ್ಮಾನಿಸಬೇಕಾಗಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಮೇನಕಾ ಗಾಂಧಿ ರಾಷ್ಷೀಯ ಮಹಿಳಾ ಆಯೋಗಕ್ಕೆ ತಿಳಿಸಿದ್ದಾರೆ

ಹೆಡ್ ದೇಶದೆಲ್ಲೆಡೆ ಇಂದು ವಿಜಯದಶಮಿ ಅಥವಾ ದಸರಾ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ರಾವಣನ ವಿರುದ್ದ ಶ್ರೀರಾಮ ವಿಜಯ ಸಾಧಿಸಿದ ನೆನಪಿಗಾಗಿ ಆ ಮೂಲಕ ದುಪ್ಪ ಶಕ್ತಿಯ ವಿರುದ್ದ ಅತ್ಯುತ್ತಮ ವಿಜಯ ಸಾಧಿಸಿದ ಹೆಗ್ಗಳಿಕೆಯ ಅಂಗವಾಗಿ ಈ ಉತ್ತವ ಆಚರಿಸಲಾಗುತ್ತಿದೆ ಈ ದಿನ ನವರಾತ್ರಿ ಮತ್ತು ದುರ್ಗಾ ಪೂಜೆಯ ವ್ಯೆಭವವನ್ನು ಸೂಚಿಸುತ್ತದೆ ರಾಷ್ಟ ರಾಜಧಾನಿ ನವದೆಹಲಿಯಲ್ಲಿ ರಾವಣನ ಬೃಹತ್ ಪ್ರತಿಕೃತಿಯ ಜತೆಗೆ ಆತನ ಸಹೋದರ ಕುಂಭಕರ್ಣ ಮತ್ತು ಪುತ್ರ ಮೇಘನಾದರನ್ನು ದಹಿಸುವ ಕಾರ್ಯಕ್ರಮ ಹಮ್ಸಿಕೊಳ್ಳಲಾಗಿದೆ ನಗರದ ಯಮುನಾದ ವಿವಿಧ ಫಾಟ್ಗಳಲ್ಲಿ ದುರ್ಗಾ ದೇವಿ ವಿಗ್ರಹದ ಉತ್ತವ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯಲು ದೆಹಲಿ ಪೊಲೀಸರು ಅಗತ್ತ ವ್ಯವಸ್ಟೆಗಳನ್ನು ಮಾಡಿಕೊಂಡಿದ್ದಾರೆ ವಿಜಯದಶಮಿ ಅಥವಾ ದಸರಾ ಹಬ್ಲದ ಆಚರಣೆ ಅಂಗವಾಗಿ ರಾಷ್ಲಪತಿ ರಾಮನಾಥ್ ಕೋವಿಂದ್ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಕರ್ನಾಟಕದ ಅರಮನೆ ಹಾಗೂ ಸಾಂಸ್ಕೃತಿಕ ನಗರಿ ಎಂದೇ ಪ್ರಖ್ಯಾತಿಯಾದ ಮ್ಯೆಸೂರು ನಗರ ಸಜ್ಲಗೊಂಡಿದೆ

ಕುಮಾರಸ್ವಾಮಿ ಅವರು ಐತಿಹಾಸಿಕ ವಿಜಯದಶಮಿಯ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆ ನೀಡುವರು ಆನಂತರ ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೆ ದಸರಾ ವೈಭವೋಪೇತ ಮೆರವಣಿಗೆ ಸಾಗಲಿದೆ

ಜಿ ತೂಕದ ಚಿನ್ನ ಅಂಬಾರಿಯನ್ನು ಪಟ್ಟದ ಆನೆ ಅರ್ಜುನ ಹೊತ್ತು ಸಾಗಲಿದ್ದಾನೆ

ಪ್ರಭು ಸ್ವಾಮಿ ತಿಳಿಸಿದ್ದಾರೆ ಇಂದಿನ ಜಂಬೂ ಸವಾರಿ ವೀಕ್ಷಿಸಲು ದೇಶ ವಿದೇಶಗಳ ಲಕ್ಷಾಂತರ ಪ್ರವಾಸಿಗರು ಮೈಸೂರಿಗೆ ಆಗಮಿಸಿದ್ದಾರೆ ಯಾವುದೇ ಅಹಿತಕರ ಫಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ವ್ಲವಸ್ಥೆ ಏರ್ಪಡಿಸಿದೆ

ವೆಂಕಯ್ಲನಾಯ್ನು ಅವರು ನಿನ್ನೆ ರಾಯಲ್ಸಿಟಿ ಅರಮನೆಯಲ್ಲಿ ಬೆಲ್ಲಿಯಂ ದೊರೆ ಫಿಲಿಪೆ ಅವರನ್ನು ಭೇಟಿಯಾಗಿ ಪರಸ್ಪರ ಹಿತಾಸಕ್ತಿ ದ್ವಿಪಕ್ಷೀಯ ವಿಷಯಗಳು ಮತ್ತು ಸಹಕಾರ ಕುರಿತು ಚರ್ಚಿಸಿದರು ಭಯೋತ್ವಾದಕತೆಯ ಹಾನಿಯ ಕುರಿತು ಪ್ರಮುಖವಾಗಿ ಪ್ರಸ್ತಾಪಿಸಿದ ಅವರು ಜಾಗತಿಕ ಸಮುದಾಯದ ಸಾಮೂಹಿಕ ಪ್ರಯತ್ನಗಳಿಗೆ ತುರ್ತು ಅಗತ್ವತೆಗೆ ಭಾರತ ನೀಡಿರುವ ಆದ್ದತೆ ಬಗ್ಗೆ ಪ್ರಸ್ತಾಪಿಸಿದರು ಬಿಕನೇಲ್ನ ಭಾರತ ಪಾಕ್ ಗಡಿಯ ಬಳಿ ಭದ್ರತಾ ಪಡೆಯ ಯೋಧರೊಂದಿಗೆ ಕೇಂದ್ರ ಗೃಹ ಸಚಿವ ರಾಜನಾಥ್ಸಿಂಗ್ ಇಂದು ದಸರಾವನ್ನು ಆಚರಿಸಲಿದ್ದಾರೆ ಅರೆ ಸೇನಾ ಪಡೆಗಳ ಶಸ್ತ ಪೂಜೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಪಾಕಿಸ್ತಾನದ ಸೂಕ್ಷ್ಮಗಡಿ ಪ್ರದೇಶದಲ್ಲಿ ಕೇಂದ್ರದ ಹಿರಿಯ ಸಚಿವರೊಬ್ಬರು ಪಾಲ್ಗೊಳ್ಳುತ್ತಿರುವುದು ಇದೇ ಮೊದಲು ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ ಮೂಲಸೌಕರ್ಯದ ಅಭಿವೃದ್ದಿಯ ಬಗ್ಗೆಯೂ ಸಚಿವರು ಪರಿಶೀಲಿಸಲಿದ್ದಾರೆ ಹೆಡ್ ಮಸ್ಥಟ್ನಲ್ಲಿ ನಿನ್ನೆ ರಾತ್ರಿ ಆರಂಭವಾದ ಪುರುಷರ ಏಷ್ಣನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಟೂರ್ನಿಯಲ್ಲಿ ಭಾರತ ತಂಡ ಭರ್ಜರಿ ಆರಂಭ ಪಡೆದಿದೆ

ವಿಜೇತ ಭಾರತ ತಂಡದ ಪರ ದಿಲ್ಪ್ರೀತ್ ಸಿಂಗ್ ಹಾಟಿಕ್ ಗೋಲು ದಾಖಲಿಬದರೆ ಹರ್ಮನ್ಪ್ರೀತ್ ಸಿಂಗ್ ಎರಡು ಹಾಗೂ ಲಲಿತ್ ಉಪಾಧ್ಯಾಯ ನೀಲಕಂಠ ಶರ್ಮಾ ಮಂದೀಪ್ ಸಿಂಗ್ ಗುರ್ಜಂತ್ ಸಿಂಗ್ ಆಕಾಶ್ದೀಪ್ ಮತ್ತು ವರುಣ್ ಕುಮಾರ್ ತಲಾ ಒಂದೊಂದು ಗೆಲುವು ಗಳಿಸಿ ತಂಡಕ್ಕೆ ಸುಲಭ ಗೆಲುವು ತಂದುಕೊಟ್ಟರು ಭಾರತ ತಂಡ ನಾಳೆ ನಡೆಯಲಿರುವ ರೌಂಡ್ ರಾಬಿನ್ ಸುತ್ತಿನ ತನ್ನ ಎರಡನೇ ಪಂದ್ಲದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ ಬಳಿಕ ಭಾನುವಾರ ಜಪಾನ್ ವಿರುದ್ದ ಸೆಣಸಲಿದೆ ತದನಂತರ ಮಲೇಷಿಯಾ ಮತ್ತು ದಕ್ಷಿಣ ಕೊರಿಯಾ ತಂಡಗಳ ವಿರುದ್ದ ಆಡಲಿದೆ

ರೌಂಡ್ ರಾಬಿನ್ ಹಂತದಲ್ಲಿ ಮೊದಲ ನಾಲ್ಲು ಸ್ಲಾನ ಪಡೆಯುವ ತಂಡಗಳು ಸೆಮಿಫ್ಲೆನಲ್ಗೆ ಅರ್ಹತೆ ಪಡೆಯಲಿವೆ

ಓಡೆನ್ಸೆಯಲ್ಲಿ ನಡೆಯುತ್ತಿರುವ ಡೆನ್ನಾರ್ಕ್ ಓಪನ್ ಬ್ಲಾಡ್ಡಿಂಟನ್ ಟೂರ್ನಿಯಲ್ಲಿ ಕಿಡಂಬಿ ಶ್ರೀಕಾಂತ್ ಸ್ಲೆನಾ ನೆಹ್ವಾಲ್ ಮತ್ತು ಇತರೆ ಮೂವರು ಭಾರತೀಯ ಶಟ್ಲರ್ಗಳು ಕ್ವಾರ್ಟರ್ಫೈನಲ್ ಪ್ರವೇಶಿಸಿದ್ದಾರೆ